ನಿಷೇಧಿತ ಉಗ್ರಗಾಮಿ ಸಂಘಟನೆ ಇಸ್ತಾಮಿಕ್ ಸ್ಪೇಟ್ನ ಪರ ಒಲವು ಹೊಂದಿದ್ದ ಮತ್ತೊಬ್ಬ

ರಕ್ಷಣಾ ಕಾರ್ಯ ಭರದಿಂದ ಸಾಗುತ್ತಿದೆ ಎಂದು ಎನ್ಡಿಆರ್ಎಫ್ ಮಹಾ ನರ್ದೇಶಕ ಸಂಜಯ್ ಕುಮಾರ್ ತಿಳಿಸಿದ್ದಾರೆ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಮಣ್ವ ಕಡಿಮೆಯಾಗಿದೆ ಪ್ರವಾಹಪೀಡಿತ ಪ್ರದೇಶಗಳಲ್ಲಿ ಸಹ ನೀರಿನ ಮಟ್ವ ತಗ್ಗಿದೆ ಪರಿಹಾರ ಕಾರ್ಯಾಚರಣೆಯ ಕೊನೆಯ ಹಂತ ಪ್ರಗತಿಯಲ್ಲಿದೆ ಎಂದು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ತಿಳಿಸಿದ್ದಾರೆ

ಕೊಚ್ಚಿ ನೌಕಾನೆಲೆಯಿಂದ ಇಂದು ವಿಮಾನಗಳ ಹಾರಾಟ ಆರಂಭವಾಗಲಿದೆ ಸರ್ಕಾರ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ

ಇಂದು ಸಂಜೆಯ ವೇಳೆಗೆ ಎಲ್ಲ ಮಾರ್ಗಗಳ ಮೂಲಕ ರೈಲು ಸಂಚಾರ ಸೇವೆ ಆರಂಭವಾಗಲಿದೆ

ಫೇಸ್ಬುಕ್ ಪುಟದಲ್ಲಿ ಅವರು ಯುಪಿಎ ಸರ್ಕಾರದ ಆಡಳಿತದ ಸಮಯದಲ್ಲಿ ಹಣಕಾಸಿನ ಶಿಸ್ತಿನ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳಲಾಗುತ್ತಿತ್ತು ಹಣಕಾಸಿನ ಶಿಸ್ತು ಇರಲಿಲ್ಲ ಸಾಲ ನೀಡಿಕೆಯಲ್ಲಿ ಬ್ಯಾಂಕುಗಳಿಗೆ ಎಷ್ವರ ಮಟ್ಟಿಗೆ ಸಲಹೆ ನೀಡಲಾಗಿತ್ತೆಂದರೆ ವಾಸ್ತವವನ್ನು ಬದಿಗೊತ್ತಿ ಬ್ಯಾಂಕುಗಳಲ್ಲಿ ಆರ್ಥಿಕ ಪರಿಸ್ತಿತಿಯನ್ನು ಅಪಾಯದ ಮಟ್ಟಕ್ಕೆ ತಳ್ಳಲಾಗಿತ್ತು

ನಂತರ ಕುಸಿಯುತ್ತಾ ಹೋಯಿತು ಎಂದು ಅರುಣ್ ಜೇಟ್ತಿ ಹೇಳಿದ್ದಾರೆ

ಈ ಬಗ್ಗೆ ಪ್ರಧಾನಿ ಅವರು ಟ್ವೀಟ್ ಮಾದಿ ಸಾರ್ವಜನಿಕರು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನರೇಂದ್ರ ಮೋದಿ ಆಪ್ ಮತ್ತು ಮೈ ಗೌ ಓಪನ್ ಫೋರಂ ಮೂಲಕ ಹಂಚಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ

ದಿವಂಗತ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲು ಇಂದು ನವದೆಹಲಿಯಲ್ಲಿ ಸರ್ವಪಕ್ಷಗಳ ಪ್ರಾರ್ಥನಾ ಸಭೆ ನಡೆಯಲಿದೆ ಈ ಸಭೆಯಲ್ಲಿ ವಿವಿಧ ಪಕ್ಷಗಳ ನಾಯಕರು ಹಾಗೂ ಪ್ರಮುಖ ನಾಗರಿಕರು ಪಾಲ್ಗೊಳ್ಳಲಿದ್ದಾರೆ

ಈ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ರಾಜನಾಥ್ಸಿಂಗ್ ಉತ್ತರಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಾಗು ವಾಜಪೇಯಿ ಅವರ ಸಂಬಂಧಿಕರು ಭಾಗವಹಿಸಲಿದ್ದಾರೆ

ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಚಿತಾಭಸ್ಮವನ್ನು ಉತ್ತರಖಂಡದ ಹರಿದ್ವಾರದ ಗಂಗಾ ನದಿಯಲ್ಲಿ ನಿನ್ನೆ ವಿಸರ್ಜಿಸಲಾಯಿತು ಭಾರಿ ಪ್ರವಾಹ ಮತ್ತು ಭೂಕುಸಿತ ಉಂಟಾಗಿರುವ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ರಕ್ಷಣೆ ಹಾಗೂ ಪರಿಹಾರ ಕಾರ್ಯಾಚರಣೆ ಮುಂದುವರೆದಿದೆ ನಿನ್ನೆ ಇಲ್ಲಿಗೆ ಭೇಟಿ ನೀಡಿದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ಲಾಮಿ ಇನ್ನು ಮೂರು ದಿನಗಳಲ್ಲಿ ಜಿಲ್ಲೆಯಲ್ಲಿ ಮನೆ ಕಳೆದುಕೊಂಡ ನಿರಾಶ್ರಿತರಿಗೆ ತಾತ್ಕಾಲಿಕ ಶೆಡ್ಗಳಲ್ಲಿ ಆಶ್ರಯ ಕಲ್ಪಿಸಲು ಆದೇಶಿಸಿದ್ದಾರೆ ಮಡಿಕೇರಿಯಲ್ಲಿ ನಿನ್ನೆ ಅಧಿಕಾರಿಗಳ ತುರ್ತು ಸಭೆ ನಡೆಸಿ ಕೈಗೊಂಡ ಪರಿಹಾರ ಕಾರ್ಯಗಳ ಬಗ್ಗೆ ಮಾಹಿತಿ ಪಡೆದ ಅವರು ಮನೆ ಕಳೆದುಕೊಂಡ ಬಡವರನ್ನು ಸಮುದಾಯ ಭವನಗಳಲ್ಲಿ ಹೆಚ್ಚು ದಿನ ಇಟ್ಪುಕೊಳ್ಳಲೂ ಕಷ್ಪ ಸಾಧ್ಯವಾಗಲಿದೆ ಸಂತ್ರಸ್ತರಿಗೆ ಶಾಶ್ಲತವಾದ ಸೂರು ನೀಡುವ ಸಂಬಂಧ ಇನ್ನು ಮೂರು ದಿನಗಳಲ್ಲಿ ಸರ್ಕಾರಿ ಜಾಗ ಗುರುತಿಸಿ ಶೆಡ್ ನಿರ್ಮಾಣ ಮಾಡಬೇಕು ಎಂದು ಆದೇಶಿಸಿದರು ಸರ್ಕಾರ ಪುನರ್ ವಸತಿ ಕೇಂದ್ರಗಳಲ್ಲಿ ಎಲ್ಲಾ ರೀತಿಯ ಸೌಕರ್ಯ ನೀಡುತ್ತಿದೆ

ಇವುಗಳಿಗೆ ನೀರಿನ ಸಂಪರ್ಕ ನೀಡಿ ಇಂದಿನಿಂದಲೇ ಬಳಕೆಗೆ ಯೋಗ್ಯವಾಗುವಂತೆ ನೋಡಿಕೊಳ್ಳಬೇಕೆಂದು ಮುಖ್ಯಮಂತ್ರಿಗಳು ಸೂಚಿಸಿದರು ಜಿಲ್ಲೆಯಲ್ಲಿ ಸಂಪರ್ಕ ಕಳೆದುಕೊಂಡ ರಸ್ತೆಗಳಿಗೆ ಮರುಸಂಪರ್ಕಕ್ಕೆ ಕೂಡಲೇ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸಮರೋಪಾದಿಯಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎಂದು ಕುಮಾರಸ್ವಾಮಿ ಸೂಚಿಸಿದರು

ಈತ ಮಧ್ಯ ಕಾಶ್ಮೀರದ ಗಂದೇರ್ಬಲ್ ಜಿಲ್ಲೆಗೆ ಸೇರಿದವನಾಗಿದ್ದಾನೆ

ಇಂಜಿನಿಯರಿಂಗ್ ಪದವೀದರನಾಗಿರುವ ಇರ್ಥಾನ್ ಅಹಮದ್ ಹಳೇ ಶ್ರೀನಗರ ಸಿಟಿಯ ಚಟ್ಪಾಟಾಬಲ್ ನಿವಾಸಿಯಾಗಿದ್ದಾನೆ ದುಬೈಯಲ್ಲಿರುವ ಭಾರತೀಯ ಸಲಹಾ ಮುಖ್ಯಸ್ಥರ ಮಧ್ಯಪ್ರವೇಶದ ಮೂಲಕ ದುಬೈಯಿಂದ ಗಡಿಪಾರು ಮಾಡಲಾಗಿದೆ

ನಂತರ ಆತನ ಕುಟುಂಬಸ್ದರು ಮಾಡಿರುವ ಮನವಿ ಮೇರೆಗೆ ಭಾರತೀಯ ರಾಯಭಾರ ಕಚೇರಿ ಕಾರ್ಯತತ್ವರವಾಯಿತು

ದೇಶೀಯವಾಗಿ ಅಭಿವೃದ್ದಿಪಡಿಸಿದ ಆಂಟಿ ಟ್ಯಾಂಕ್ ಕ್ಷಿಪಣಿ ಹೆಲಿನಾ ವನ್ನು ನಿನ್ತೆ ರಾಜಸ್ತಾನದ ಪೋಖ್ರಾನ್ನಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು ಈ ಶಸ್ತ್ರಾಸ್ತ ಯಾವುದೇ ತೊಡಕಿಲ್ಲದೆ ಸಲೀಸಾಗಿ ಉಡಾವಣೆಗೊಂಡಿದೆ ಎಂದು ರಕ್ಷಣಾ ಸಚಿವಾಲಯ ದೃಢಪದಿಸಿದೆ ಈ ಕ್ವಿಪಣಿ ಹೆಚ್ಚಿನ ನಿಖರತೆಯೊಂದಿಗೆ ತನ್ನ ಗುರಿ ತೆಲುಪಿದೆ ಎಂದು ತಿಳಿಸಿದೆ ದೇಶೀಯ ನಿರ್ಮಿತ ಹಾಗೂ ಅಭಿವೃದ್ದಿಪಡಿಸಿದ ಮಾರ್ಗದರ್ಶಿ ಬಾಂಬ್ಗಳನ್ನೊಳಗೊಂಡ ಸ್ಮಾಟ್ ಅಂಟಿ ಏರ್ಫೀಲ್ಡ್ ಶಸ್ತಾಸ್ತ್ರ ವನ್ನು ಸಹ ಜೈಸಲ್ಟ್ರೇರ್ನ ಚಂದನ್ ವ್ಯಾಪ್ತಿಯ ಐಎಎಫ್ ವಿಮಾನದ ಮೂಲಕ ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು ಕೇಂದ್ರ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ರಕ್ಷಣಾ ಸಂಶೋಧನೆ ಹಾಗೂ ಅಭಿವೃದ್ದಿ ಸಂಸ್ಥೆ ಡಿಆರ್ಡಿಓ ಕಾರ್್ಯವನ್ನು ಅಭಿನಂದಿಸಿದ್ದು ಈ ಪರೀಕ್ಷೆಗಳು ರಾಷ್ತದ ರಕ್ಷಣಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲಿವೆ ಎಂದು ತಿಳಿಸಿದ್ದಾರೆ ನೆರೆ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಲು ಮಾತುಕತೆಗೆ ಪಾಕಿಸ್ತಾನ ಮುಂದಾಗಲಿದೆ ಎಂದು ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಹೇಳಿದ್ದಾರೆ ಮಾತುಕತೆ ನಡೆಸದೆ ಶಾಂತಿ ಸ್ಥಾಪನೆ ಸಾಧ್ಯವಿಲ್ಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ

ದೇಶದಲ್ಲಿ ಅಸ್ವಿರ ಮತ್ತು ಜಡ್ಡುಗಟ್ಟಿ ಹೋಗಿರುವ ಆರ್ಥಿಕತೆಯನ್ನು ಪುನರ್ ಬದಲಾಯಿಸುವ ಅವಶ್ಯಕತೆ ಇದೆ ಎಂದು ಅವರು ಹೇಳಿದರು

ಇದಕ್ಕೆ ಹಿಂದಿನ ಸರ್ಕಾರದ ಆರ್ಥಿಕ ನೀತಿಯೇ ಕಾರಣ ಎಂದು ದೂರಿದರು

ಆರಂಭ ದಿನವಾದ ನಿನ್ನೆ ಚಿನ್ನ ಮತ್ತು ಕಂಚಿನ ಪದಕಗಳನ್ನು ಗೆದ್ದಿದ್ದರು

ಇದೇ ಪಂದ್ಯದ ಪುರುಷರ ವಿಭಾಗದಲ್ಲಿ ರವಿಕುಮಾರ್ ಮತ್ತು ದೀಪಕ್ ಕುಮಾರ್ ಆಡಲಿದ್ದಾರೆ ಮಹಿಳೆಯರ ಟ್ರಾಪ್ ಪಂದ್ಯದಲ್ಲಿ ಶ್ರೇಯಸಿ ಸಿಂಗ್ ಮತ್ತು ಸೀಮಾ ತೋಮರ್ ಪುರುಷರ ಟ್ರಾಪ್ ಪಂದ್ಯದಲ್ಲಿ ಮಾನವ್ಜಿತ್ ಸಿಂಗ್ ಸಂಧು ಮತ್ತು ಲಕ್ಷಯ್ ಸ್ವರ್ಧೆ ಎದುರಿಸಲಿದ್ದಾರೆ ಬ್ಯಾಡ್ಮಿಂಟನ್ನಲ್ಲಿ ಭಾರತೀಯ ಮಹಿಳೆಯರ ಮತ್ತು ಪುರುಷರ ತಂಡಗಳು ಕ್ಲಾರ್ಟರ್ ಫೈನಲ್ ಪಂದ್ಯವನ್ನು ಇಂದು ಆಡಲಿವೆ

ಇಂಡೋನೇಷ್ಯಾ ತಂಡವನ್ನು ಎದುರಿಸಲಿದ್ದು ಮಹಿಳೆಯರ ವಿಭಾಗದಲ್ಲಿ ಪಿ

ಸಿಂಧು ನಾಯಕತ್ನದಲ್ಲಿ ಜಪಾನ್ ಅನ್ನು ಎದುರಿಸಲಿದೆ ಭಾರತೀಯ ಪುರುಷರ ಹಾಕಿ ತಂಡ ಗುಂಪು ಎ ಆರಂಭಿಕ ಪಂದ್ಯವನ್ನು ಇಂದು ಇಂಡೋನೇಷ್ಯಾ ವಿರುದ್ದ ಆಡಲಿದೆ